ರಾಜ್ಯದ ಜನರಿಗೆ ಅಗತ್ಯ ವಸ್ತುಗಳಿಗೆ ಮನೆಯ ಸಮೀಪದಲ್ಲೇ ವ್ಯವಸ್ಥೆ ಲಾಕ್ಡೌನ್ ಆದೇಶ ಪಾಲಿಸಬೇಕು ಮುಖ್ಯಮಂತ್ರಿ

ಸಂಕಷ್ಟದಲ್ಲಿರುವ ಬಡ ಜನರು ಮತ್ತು ವಲಸೆ ಕಾರ್ಮಿಕರಿಗೆ ಅಗತ್ಯ ಮಾಹಿತಿ ತಲುಪಿಸಲು ಅಧಿಕೃತ ಜಾಲತಾಣ ಮತ್ತು ಪ್ರತ್ಯೇಕ ಸಹಾಯವಾಣಿ ಆರಂಭ

ವಲಸೆ ಕಾರ್ಮಿಕರಿಗೆ ನೆರವಾಗಲು ರಾಜ್ಯ ವಿಪತ್ತು ಪರಿಹಾರ ನಿಧಿ ಬಳಕೆಗೆ ಸೂಚನೆ

ಕೊರೊನಾ ಸಂಕಷ್ಟ ಪಿಎಂ ಕೇರ್ಸ್ ನಿಧಿ ಆರಂಭ ಉದಾರ ದೇಣಿಗೆಗೆ ಮನವಿ ನ್ ನಾಳಿ ಆಕಾಶವಾಣಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಮನ್ ಕಿ ಬಾತ್ ಭಾಷಣ

ಪಣ್ಣು ತರಕಾರಿ ದಿನಸಿ ಪದಾರ್ಥಗಳು ರೈತರಿಗೆ ಗೊಬ್ಬರ ಬಿತ್ತನೆ ಬೀಜ ಕೀಟ ನಾಶಕಗಳನ್ನು ಮನೆಯ ಆಸುವಾಸಿನಲ್ಲೇ ಸಿಗುವಂತೆ ವ್ಯವಸ್ಥೆ ಮಾಡಲಾಗಿದೆ

ಸುಧಾಕರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹೊರ ಜಿಲ್ಲಗಳಿಂದ ಬಂದಿರುವ ಬಡವರು ಕೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಪಸಿಎನಿಂದ ತೊಂದರೆಗೆ ಒಳಗಾಗಬಾರದು ಎನ್ನುವ ಉದ್ದೇಶದಿಂದ ಅವರಿಗೆ ಆಹಾರ ವಸತಿ ವ್ಯವಸ್ಥೆ ಮೂರೈಕೆಯ ಮಾಹಿತಿ ಒದಗಿಸಲು ಈ ಜಾಲತಾಣವನ್ನು ರೂಪಿಸಲಾಗಿದೆ ಎಂದರು

ಈ ಮೊತ್ತವನ್ನು ಸದ್ದದ ಪರಿಶ್ಠಿತಿಯಲ್ಲಿ ವಸತಿ ರಹಿತರು ಮತ್ತು ವಲಸೆ ಕಾರ್ಮಿಕರಿಗೆ ಅನ್ನ ನೀರು ವಸತಿ ಬಟ್ಟೆ ಮತ್ತು ವೈದ್ಯಕೀಯ ಚಿಕಿತ್ಸೆ ಒದಗಿಸಲು ಬಳಸಬೇಕು ಎಂದು ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ನಿರ್ದೇಶಿಸಲಾಗಿದೆ

ಸೋಂಕು ಪರಡದಂತೆ ಎಚ್ವರ ವಹಿಸಲು ಜನಸಾಮಾನ್ಯರು ಲಾಕ್ಡೌನ್ ಆದೇಶವನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಆರೋಗ್ಟ ಸಚಿವ ಶ್ರೀರಾಮುಲು ಮನವಿ ಮಾಡಿದ್ದಾರೆ ರಾಜ್ಯದ ಕೆಲವೆಡೆ ಆದೇಶ ಪಾಲನೆಗೆ ಸಾರ್ವಜನಿಕರ ಮನವೊಲಿಸಲು ಮೊಲೀಸ್ ಸಿಬ್ಲಂದಿ ಪರಸಾಪಸ ಪಡುತ್ತಿದ್ದಾರೆ ಜೆಲ್ಲಾಮಟ್ಟದ ವಿದ್ಯಮಾನಗಳ ಬಗ್ಗೆ ನಮ್ಮ ಪ್ರತಿನಿಧಿಗಳು ವರದಿ ಮಾಡಿದ್ದಾರೆ

ರವೀಂದ್ರ ಹೇಳಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಕ್ವಾರಂಟೈನ್ಗೆ ಸೂಚಿಸಲಾಗಿರುವ ಅಂದಾಜು ಒಂದು ಸಾವಿರ ಕೊರೊನಾ ಸೋಂಕಿತರಿಗೆ ಹೊರಗೆ ಬಂದರೆ ಕಾನೂನು ಕ್ರಮ ಜರುಗಿಸಲಾಗುವುದು ಮತ್ತು ಸರ್ಕಾರದ ಮಾರ್ಗಸೂಜಿ ಉಲ್ಲಂಘಿಸಿದರೆ ಪಾಸ್ಮೋಟ್ಗಳನ್ನು ಮುಟ್ಟುಗೋಲು ಪಾಕಿಕೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಜಿ

ಕಲಬುರಗಿ ಜಿಲ್ಲೆಯಲ್ಲಿ ಆಗತ್ತ ಸೇವಾ ವಾಹನ ಹೊರತುಪಡಿಸಿ ಖಾಸಗಿ ವಾಹನಗಳಿಗೆ ವೆಟ್ರೋಲ್ ಪಾಕದಂತೆ ಜಿಲ್ಲಾಡಳಿತ ನಿರ್ಬಂಧ ವಿಧಿಸಲಾಗಿದೆ ಇಂದು ಅಗತ್ಯ ವಸ್ತುಗಳ ಮಾರಾಟಕ್ಕೂ ನಿರ್ಬಂಧ ವಿಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಗದಗ ಜಿಲ್ಲೆಯಲ್ಲಿ ತರಕಾರಿ ಸಗಟು ವ್ಯಾಪಾರಿಗಳೊಂದಿಗೆ ಜಿಲ್ಲಾಧಿಕಾರಿ ಇಂದು ಸಭೆ ನಡೆಸಿದರು

ಹೊರ ಜಿಲ್ಲೆಗಳಿಂದ ಬಂದವರನ್ನೂ ಕಡ್ಡಾಯವಾಗಿ ಕ್ವಾರಂಟೈನ್ಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ನಿರ್ಗತಿಕರು ಮತ್ತು ಅಲೆಮಾರಿಗಳಿಗೆ ಜಿಲ್ಲಾಡಳಿತದ ವತಿಯಿಂದ ಊಟದ ವ್ಯವಸ್ಥೆ ಕಲ್ಲಿಸಲಾಗಿದೆ

ಚಾಮರಾಜನಗರ ಜಿಲ್ಲೆಯಲ್ಲಿ ಪಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಪಶು ಆಹಾರ ಮಾರಾಟ ಮಾಡುವ ಅಂಗಡಿಗಳು ಪಾಗೂ ಪಶು ಆಹಾರ ಸಾಗಾಟ ವಾಹನಗಳ ಸಂಚಾರಕ್ಕೆ ಜಿಲ್ಲಾಧಿಕಾರಿ ಎಂ ಆರ್ ರವಿ ಷರತ್ತು ಬದ್ಧ ವಿನಾಯಿತಿ ನೀಡಿದ್ದಾರೆ ಉತ್ತರಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಇಂದು ಹೊಸದಾಗಿ ಮೂರು ಕೊರೊನಾ ಸೋಂಕಿನ ಖಟಿತ ಪ್ರಕರಣ ವರದಿಯಾಗಿದ್ದು

ಮೂವರು ಆಸ್ತ್ರಗಳ ಐಸೋಲೇಟ್ ವಾರ್ಡ್ನಲ್ಲಿ ಚಿಕಿತ್ಸ ಪಡೆಯುತ್ತಿದ್ದಾರೆ ಎಂದು ಆರೋಗ್ಕ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ ಅಧಿಕೃತ ಅಂಕಿಅಂಶ ಬಿಡುಗಡೆ ಮಾಡಿದೆ ಕೊರೊನಾ ಸೋಂಕು ನಿಯಂತ್ರಣಕ್ಕೆ ಬರುವವರೆಗೂ ರಾಜ್ಯದ ಯಾವುದೇ ಶಾಲೆಯಲ್ಲೂ ದಾಖಲಾತಿ ಪ್ರಕ್ರಿಯೆ ನಡೆಸಬಾರದು ಎಂದು ಪ್ರಾಥಮಿಕ ಶಿಕ್ಷಣ ಸಚಿವ ಎಸ್

ಈ ಕುರಿತು ಸರ್ಕಾರ ಅಧಿಕೃತ ಆದೇಶವನ್ನು ಈಗಾಗಲೇ ಹೊರಡಿಸಿದೆ ಸೋಂಕಿನ ಹಿನ್ನೆಲೆಯಲ್ಲಿ ಪರೀಕ್ಷೆಗಳು ನಡೆದಿಲ್ಲವಾದ್ದರಿಂದ ಮಕ್ಕಳನ್ನು ಮುಂದಿನ ತರಗತಿಗೆ ಸೇರಿಸುವುದನ್ನೂ ಸೂಕ್ತವಾಗಿ ಪರಿಶೀಲಿಸಬೇಕು ಸಾಮಾಜಿಕ ಸಂಕಷ್ಟದ ಸಂದರ್ಭದಲ್ಲಿ ಮೋಷಕರಿಗೆ ಕಿರುಕುಳವಾಗಬಾರದು ಎಂದು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಶಾಲಾ ಆಡಳಿತ ಮಂಡಳಿಗಳು ಜವಾಬ್ದಾರಿಯಿಂದ ವರ್ತಿಸಬೇಕು ಎಂದು ಸಚಿವರು ತಿಳಿಸಿದ್ದಾರೆ

ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ದಿನಸಿ ವಸ್ತುಗಳು ಮತ್ತು ತರಕಾರಿ ಸಾಗಾಟಕ್ಕೆ ಯಾವುದೇ ನಿರ್ಬಂಧವಿಲ್ಲ ಮಾರುಕಟ್ಟೆ ಒಂದೇ ಕಡೆ ಇದ್ದರೆ ಹೆಚ್ಚು ಜನ ಸೇರುತ್ತಾರೆ ಲಾಕ್ಡೌನ್ ಉದ್ದೇಶವೇ ವಿಫಲವಾಗುತ್ತದೆ ಎಂದರು

ಇದಕ್ಕಾಗಿ ಪಿಎಂ ಕೇರ್ಸ್ ಫಂಡ್ ಆರಂಭಿಸಿದ್ದು ಸಾರ್ವಜನಿಕರು ದೇಣಿಗೆ ಸಲ್ಲಿಸಬಹುದು

ಚಿಕ್ಕಮಟ್ಟ ಮೊತ್ತದ ದೇಣಿಗೆಗಳನ್ನೂ ಸ್ವೀಕರಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ

ರಾಷ್ಷ ಆರೋಗ್ಯ ರಕ್ಷಣೆಯಲ್ಲಿ ಆಯುಷ್ ವಲಯ ಸುಧೀರ್ಘ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬಂದಿದೆ ಪ್ರಸ್ತುತ ಕೊರೊನಾ ಸೋಂಕು ನಿಯಂತ್ರಣ ಪ್ರಯತ್ನಗಳಲ್ಲೂ ಆಯುಷ್ ವೈದ್ಯರ ಜವಾಬ್ದಾರಿ ದುಪ್ಪಟ್ಟಾಗಲಿದೆ ಎಂದು ಪ್ರಧಾನಮಂತ್ರಿ ಸರೇಂದ್ರಮೋದಿ ಹೇಳಿದ್ದಾರೆ